ತೆಲಂಗಾಣ ರಾಜಸ್ತಾನ ವಿಧಾನಸಭೆ ಚುನಾವಣೆ ಮತದಾನ ಪ್ರಗತಿಯಲ್ಲಿ

ದೇಶದ ಭದ್ರಬುನಾದಿಯಾಗಿರುವ ಮಾಧ್ಯಮಗಳು ಸರ್ಮಪಕವಾಗಿ ತಮ್ಮ ಜವಾಬ್ದಾರಿ ನಿರ್ವಪಣೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಪ್ರತಿಪಾದನೆ

ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ವಿವಿಪ್ಚಾಟ್ ಯಂತ್ರಗಳನ್ನು ಬಳಕೆ ಮಾಡಲಾಗುತ್ತಿದೆ

ಅಳ್ವಾರ್ ಜಿಲ್ಲೆಯ ರಾಮಘರ್ನಲ್ಲಿ ಬಿಎಸ್ಪಿ ಅಭ್ಯರ್ಥಿ ಮೃತವಟ್ಟ ಕಾರಣ ಆ ಕ್ಷೇತ್ರದ ಚುನಾವಣೆಯನ್ನು ಮುಂದೂಡಲಾಗಿದೆ

ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಆನಂದ್ಕುಮಾರ್ ಆಕಾಶವಾಣಿಯೊಂದಿಗೆ ಮಾತನಾಡಿದ ದಿವ್ಯಾಂಗ ನಾಗರಿಕರಿಗಾಗಿ ಸಾರಿಗೆ ರ್ಕಾಂಪ್ ಮತ್ತು ಮತಚೀಟಿಗಳಿಗಾಗಿ ವಿಶೇಷ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ

ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಜೈಮರದ ವೈಶಾಲಿ ನಗರ ಮತಗಟ್ಟೆಯಲ್ಲಿಂದು ಬೆಳಗ್ಗೆ ಪಟ್ನಿ ಹಾಗೂ ಪೋಷಕರೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು ನಂತರ ಕರ್ನಲ್ ರಾಥೋಡ್ ಉತ್ತಮ ಸರ್ಕಾರ ಆಯ್ಕೆ ಮಾಡಲು ಇದು ಸಕಾಲ ಪಾಗೂ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಜನರು ತಮ್ಮ ಮತ ಚಲಾವಣೆ ಪಕ್ಕುಗಳನ್ನು ಸದ್ವಿನಿಯೋಗಿಸಬೇಕು ಎಂದು ಮನವಿ ಮಾಡಿದರು

ಮುಖ್ಯಮಂತ್ರಿ ವಸುಂಧರಾ ರಾಜೇ ಝಾಲ್ವಾರ್ನಲ್ಲಿ ಪಾಗೂ ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಫ್ವಾಲ್ ಅವರು ಬಿಕನೇರ್ನಲ್ಲಿ ತಮ್ಮ ಮತ ಚಲಾಯಿಸಿದರು ಇಂದು ನಡೆಯುತ್ತಿರುವ ತೆಲಂಗಾಣ ಮತ್ತು ರಾಜಸ್ತಾನ ವಿಧಾನಸಭಾ ಚುನಾವಣೆಯಲ್ಲಿ ಜನರು ಅದರಲ್ಲೂ ವಿಶೇಷವಾಗಿ ಯುವಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದಲ್ಲಿ ಪಾಲ್ಗೊಂಡು ತಮ್ಮ ಪಕ್ಕು ಚಲಾಯಿಸಬೇಕು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಟ್ವೀಟ್ನಲ್ಲಿ ಮನವಿ ಮಾಡಿದ್ದಾರೆ

ನವದೆಪಲಿಯಲ್ಲಿ ದೈನಿಕ್ ಜಾಗರಣ ಸಮಾವೇಶದಲ್ಲಿ ಮಾತನಾಡಿದ ಅವರು ಮಾಧ್ಯಮಗಳ ತಮ್ಮ ಜವಾಬ್ದಾರಿಯನ್ನು ಸಕಾರಾತ್ಮಕವಾಗಿ ಸಮರ್ಪಕವಾಗಿ ನಿಭಾಯಿಸುತ್ತಿರುವುದರಿಂದ ಪಲವಾರು ಪ್ರಮುಖ ಕಲ್ಕಾಣ ಯೋಜನೆಗಳು ಜನತೆಗೆ ನೇರವಾಗಿ ತಲುಪಲು ಸಹಕಾರಿಯಾಗಿವೆ ಎಂದರು ಭೇಟಿ ಬಚಾವೋ ಭೇಟಿ ಪಡಾವೋ ಅಥವಾ ಸ್ವಜ್ಞ ಭಾರತ ಚಳಚಳಿ ಒಂದು ಜನಾಂದೋಲನವಾಗಿ ಪರಿಗಣನೆಗೆ ಬರಲು ಮಾಧ್ಯಮಗಳೇ ಕಾರಣ ಎಂದು ಅವರು ಬಲವಾಗಿ ಪ್ರತಿಪಾದಿಸಿದರು ನವಭಾರತ ಪ್ರತಿಷ್ಠಾನಕ್ಕೆ ಮಾಧ್ಯಮಗಳು ಹೊಸ ರೂಪ ನೀಡಿವೆ ಎಂದರು ಕನಿಷ್ಠ ಆಡಳಿತ ಗರಿಷ್ಠ ಸೇವೆ ಹಾಗೂ ಸಬ್ ಕೇ ಸಾತ್ ಸಬ್ ಕಾ ವಿಕಾಸ್ ಕೋಟ್ಡಾಂತರ ಜನತೆಗೆ ಪ್ರಮುಖ ಯಶಸ್ಸಿನ ಕೇಂದ್ರವಾಗಿವೆ ಎಂದು ಹೇಳಿದರು ದೇಶದ ಬಲವರ್ಧನೆ ಸಾರ್ವಜನಿಕರ ಸಹಕಾರ ಹಾಗೂ ಸರ್ಕಾರದ ಕಾರ್ಯಕ್ರಮಗಳು ಜನತೆಗೆ ತಲುಪಿಸುವಲ್ಲಿ ಮಾಧ್ಯಮಗಳ ಪಾತ್ರ ಅತಿಮುಖ್ಯವಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಮೂರ್ಣ ಪ್ರಮಾಣದಲ್ಲಿ ಪಾರದರ್ಶಕವಾಗಿ ಜನತೆಯ ಆಶೋತ್ತರಕ್ಕೆ ಬದ್ದವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದರು

ಶ್ವಿರ ವಾಪಾರ ನೀತಿ ಆಡಳಿತದಿಂದಾಗಿ ರಫ್ತು ಅವಕಾಶಗಳಿಂದ ರೈತರು ಲಾಭ ಪಡೆಯಲಿದ್ದಾರೆ ಎಂದು ಸಚಿವರು ಸಂಮಟ ಸಭೆಯ ನಂತರ ಸುದ್ದಿಗಾರರಿಗೆ ತಿಳಿಸಿದರು ನೂತನ ನೀತಿಯಲ್ಲಿ ಎಲ್ಲಾ ಸಾವಯವ ಹಾಗೂ ಸಂಸ್ಕರಿಸಿದ ಆಹಾರದ ಮೇಲಿನ ರಘ್ತ ನಿರ್ಬಂಧಗಳನ್ನು ತೆಗೆದುಪಾಕಲಾಗಿದ್ದು ಕೃಷಿ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ದೊರಕಲಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದರು

ಪಂಜಾಬ್ನಲ್ಲಿ ರಾವಿ ನದಿಗೆ ಷಹಾಮೂರ್ಕಂಡಿ ಬಳಿ ಅಣೆಕಟ್ಟೆ ನಿರ್ಮಾಣಕ್ಕೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ ಪ್ರಸ್ತುತ ರಾವಿ ನದಿಯ ನೀರು ವ್ವರ್ಥವಾಗಿ ಪಾಕಿಸ್ತಾನಕ್ಕೆ ಪರಿದುಹೋಗುತ್ತಿರುವುದನ್ನು ತಡೆಯುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಗಿಳ್ಗಿಟ್ ಬಾಲ್ಟಿಸ್ತಾನ್ನನ್ನು ಪ್ರತ್ಯೇಕ ಪ್ರಾಂತ್ಯವೆಂದು ಘೋಷಿಸುವ ಮೂಲಕ ಜಮ್ಲು ಕಾಶ್ಲೀರ ಮತ್ತು ಅದರ ಸುತ್ತಮುತ್ತಲಿನ ಭಾಗಗಳಲ್ಲಿ ಪಾಕಿಸ್ತಾನ ತನ್ನ ಕಾರ್ಯ ಸ್ಥಾನವನ್ನು ಸ್ವಾಪಿಸುವ ಪ್ರಯತ್ನ ಮಾಡುತ್ತಿದೆ ಎಂದರು ಇದಕ್ಕೆ ಭಾರತ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಲ್ಲದೆ ಆ ಪ್ರದೇಶವನ್ನು ತೆರವುಗೊಳಿಸಬೇಕೆಂದು ಭಾರತ ಸ್ಪಷ್ಟ ಎಚ್ವರಿಕೆ ನೀಡಿದೆ ಎಂದರು ಶಬರಿಮಲೆ ದೇವಾಲಯ ಪ್ರವೇಶ ಕುರಿತಂತೆ ಕೇರಳ ಸರ್ಕಾರದ ಮನವಿಯನ್ನು ತ್ವರಿತವಾಗಿ ವಿಚಾರಣೆ ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ ಶಬರಿಮಲೆ ದೇವಾಲಯದ ಭದ್ರತೆ ಪಾಗೂ ಇತರ ವಿಚಾರ ಸಂಬಂಧಿಸಿದಂತೆ ಕೇರಳ ಪೈಕೋರ್ಟ್ ಮೂವರು ಸದಸ್ಕರ ಸಮಿತಿಯೊಂದನ್ನು ನೇಮಕ ಮಾಡಿರುವುದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ ಮುಂದೆ ಮೇಲ್ಮವಿ ಸಲ್ಲಿಸಿತ್ತು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೋಗೋಯಿ ನೇತೃತ್ವದ ವಿಭಾಗೀಯ ಪೀಠ ಈಗಾಗಲೇ ಕೇರಳ ಹೈಕೋರ್ಟ್ ಸಮಿತಿ ರಚನೆ ಮಾಡಿರುವುದರಿಂದ ತ್ವರಿತ ವಿಚಾರಣೆ ಅನಗತ್ಯವೆಂದು ಹೇಳಿದೆ ತೈಲ ಉತ್ಪಾದನಾ ರಾಷ್ಟಗಳು ವಿಯೆನ್ನಾದಲ್ಲಿ ತೈಲ ರಘ್ತು ರಾಷ್ಟಗಳ ಸಂಸ್ಥೆ ಒಪಿಇಸಿ ಓಪೆಕ್ ಸಭೆ ನಡೆಸಲು ಸಜ್ಜಾಗಿರುವ ಮಧ್ಯೆಯೇ ಸೌದಿ ಅರೇಬಿಯಾದ ಇಂಧನ ಸಚಿವರು ತೈಲ ಬೆಲೆ ನಿಗದಿ ವೇಳೆ ಜಾಗತಿಕ ನಾಯಕರಾದ ಪ್ರಧಾನಮಂತ್ರಿ ನರೇಂದ್ರಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಅವರ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ಪೇಳಿದ್ದಾರೆ ಓಪೆಕ್ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ಮಾಧ್ತಮಗಳನ್ನು ಉದ್ದೇಶಿಸಿ ಮಾತನಾಡಿದ ಸೌದಿಯ ಇಂಧನ ಸಚಿವ ಖಾಲಿದ್ ಅಲ್ ಫಾಲ್ವಾ ಓಪೆಕ್ ರಾಷ್ಟಗಳು ತೈಲ ಬೆಲೆ ನಿಗದಿ ಕುರಿತು ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವ ಮುನ್ನ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ವ್ಯಕ್ತಪಡಿಸಿರುವ ಗ್ರಾಹಕ ಕೇಂದ್ರೀತ ಅನಿಸಿಕೆಗಳನ್ನು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಎಲ್ಲ ಬಗೆಯ ಕ್ಲಿಷ್ಟಕರ ಸಂದರ್ಭಗಳಲ್ಲಿ ಸಶಸ್ತ್ರ ಪಡೆಗಳು ದೇಶದ ರಕ್ಷಣೆಗೆ ಧಾವಿಸಿವೆ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ

ನಿವ್ಯಕ್ತ ಯೋಧರ ಸಮುದಾಯದ ಮನರ್ವಸತಿ ಮತ್ತು ಕಲ್ಕಾಣಕಾಗಿ ಕೇಂದ್ರ ಸರ್ಕಾರ ಈ ನಿಧಿಯನ್ನು ಸ್ಥಾಪಿಸಿದೆ

ಪಂದ್ಯಾವಳಿಯ ನಿಯಮಾನುಸಾರ ನಾಲ್ಕು ಗುಂಪಿನ ಅಗ್ರ ನಾಲ್ಕು ತಂಡಗಳು ನೇರವಾಗಿ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಿಗೆ ಅರ್ಹತೆ ಪಡೆಯಲಿವೆ ಪೆಸರಾಂತ ಇಸ್ಲಾಮಿಕ್ ವಿದ್ವಾಂಸ ಹಾಗೂ ಬಿಹಾರದ ಕಿಷನ್ಗಂಜ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಮೌಲಾನ ಅಸ್ತಾರ್ ಉಲ್ ಪಕ್ ಖಾಸ್ಮೀ ಇಂದು ಮುಂಜಾನೆ ಪೈದಯಾಘಾತದಿಂದ ನಿಧನ ಹೊಂದಿದ್ದಾರೆ

ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖಾಸ್ಮೀ ಅವರ ಅಂತ್ತಸಂಸ್ಕಾರ ನಡೆಯಲಿದೆ ಎಂದು ರಾಜ್ಯ ಸರ್ಕಾರ ಪ್ರಕಟಿಸಿದೆ ಖಾಸ್ಲೀ ಅವರು ಅಖಿಲ ಭಾರತ ವೈಯಕ್ತಿಕ ಕಾನೂನು ಮಂಡಳಿಯ ಸದಸ್ವರಾಗಿದ್ದರು